ಮಾದಕ ವಸ್ತು ಪಿಡುಗಿನ ವಿರುದ್ಲ ಹೋರಾಟಕ್ಕೆ ಜಂಟಿ ಕಾರ್ಯಾಲಯ ರಚಿಸಲು ಉತ್ತರ ರಾಜ್ಗಗಳ ನಿರ್ಧಾರ

ಭಾರತದೊಂದಿಗೆ ಮುಂಬರುವ ದ್ವಿಪಕ್ಷೀಯ ಹಿರಿಯ ಅಧಿಕಾರಿಗಳ ಮಾತುಕತೆ ಪ್ರಕ್ರಿಯೆ ರಾಜತಾಂತ್ರಿಕ ಮತ್ತು ಭದ್ರತಾ ವಿಷಯಗಳ ವ್ಲಾಪಕ ವಿಸ್ತರಣೆಗೆ ಅತ್ನುತ್ತಮ ಅವಕಾಶವೆಂದು ಅಮೆರಿಕಾ ಸರ್ಕಾರದ ಬಣ್ಣನೆ

ಆ ರಾಜ್ಯದಲ್ಲಿ ಸಂಭವಿಸಿರುವ ಅತಿವ್ವಷ್ಟಿ ನಂತರದ ಪ್ರವಾಹಗಳು ಮತ್ತು ಭೀಕರ ಭೂಕುಸಿತದ ತೀವ್ರತೆಯನ್ನು ಪರಿಗಣಿಸಿ ಈ ಘೋಷಣೆ ಹೊರಡಿಸಲಾಗಿದೆ ಎಂದು ಗ್ಟಪಸಚಿವಾಲಯದ ಒರಿಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಈ ಕುರಿತು ನಿನ್ನೆ ಕೇರಳ ಪೈಕೋರ್ಟ್ ಸಲ್ಲಿಸಿರುವ ಪ್ರಮಾಣ ಪತ್ರವೊಂದರಲ್ಲಿ ಕೇಂದ್ರ ಸರ್ಕಾರ ತನ್ನ ಈ ನಿರ್ಧಾರವನ್ನು ಸ್ಪಷ್ಟಪಡಿಸಿದ್ದು

ಈ ನಡುವೆ ಸಂಸದರು ಕೇರಳ ಪ್ರವಾಪ ಸಂತ್ರಸ್ತರ ನೆರವಿಗಾಗಿ ಉದಾರ ದೇಣಿಗೆ ನೀಡಬೇಕೆಂದು ಉಪರಾಷ್ಟಪತಿ ಎಂ ವೆಂಕಯ್ಲನಾಯ್ಡು ಮನವಿ ಮಾಡಿದ್ದಾರೆ ಆ ರಾಜ್ಯದಲ್ಲಿ ಪರಿಹಾರ ಕಾರ್ಯಾಚರಣೆಯ ಸಾಮಗ್ರಿಗಳ ಮೇಲೆ ಐಜಿಎಸ್ಟಿ ಮತ್ತು ಇತರ ಮೂಲ ಸುಂಕಗಳನ್ನು ವಿಧಿಸದಿರಲು ಪಣಕಾಸು ಸಚಿವಾಲಯ ನಿರ್ಧಾರಿಸಿದೆ ಕೇರಳಕ್ಕೆ ಪೂರೈಸಲಾಗುವ ನೆರೆ ಪರಿಹಾರ ಸಾಮ್ರಿಗಳ ಮೇಲೆ ಜಿಎಸ್ಟಿ ತೆರಿಗೆ ವಿಧಿಸದಿರಲು ನಿರ್ಧರಿಸಲಾಗಿದೆ ಇದು ಸಂತ್ರಸ್ತ ರಾಜ್ವದ ಸಂಕಷ್ಟಗಳಿಗೆ ಇಡೀ ದೇಶವೇ ಸ್ವಂದಿಸಬೇಕಾದ ಸಮಯವಾಗಿದೆ ಎಂದು ಹಣಕಾಸು ಸಚಿವ ಪಿಯೂಷ್ ಗೋಯಲ್ ಟ್ನೀಟ್ ಮಾಡಿದ್ದಾರೆ ಈ ನಡುವೆ ಕೇರಳಕ್ಕೆ ತರಳುವ ವಿಮಾನ ಸೇವೆಯನ್ನು ನಾಗರಿಕ ವಿಮಾನ ಸೇವೆಗಳ ಪ್ರಧಾನ ನಿರ್ದೇಶನಾಲಯ ನಿಕಟವಾಗಿ ಗಮನಿಸುತ್ತಿದೆ ಎಂದು ಆ ಇಲಾಖೆಯ ಸಚಿವರಾದ ಸುರೇಶ್ ಪ್ರಭು ತಿಳಿಸಿದ್ದಾರೆ ದೇಶದ ಪಲವು ರಾಜ್ಯಗಳಿಂದ ಕೊಚ್ಡಿ ವಿಮಾನ ನಿಲ್ಲಾಣಕ್ಕೆ ಕುಡಿಯುವ ನೀರು ಅಡುಗೆ ಅನಿಲ ಆಹಾರ ಪದಾರ್ಥಗಳು ಸೇರಿದಂತೆ ಪರಿಹಾರ ಸಾಮಗ್ರಿಯ ಮಹಾಪೂರವೇ ಪರಿದುಬರುತ್ತಿದೆ ಭೂ ಸೇನೆ ನೌಕಾಪಡೆ ಮತ್ತು ರಾಷ್ಟೀಯ ವಿಪತ್ತು ನಿರ್ವಹಣೆ ಪಡೆಯ ತಂಡಗಳು ಕೇರಳ ರಾಜ್ನದಲ್ಲಿ ರಕ್ಷಣೆ ಮತ್ತು ಪರಿಹಾರ ಕಾರ್ಯಗಳನ್ನು ಸತತ ಮುಂದುವರೆಸುತ್ತಿದೆ ಕೇರಳದಲ್ಲಿ ಸದ್ದದ ಪರಿಸ್ಥಿತಿ ಸುಧಾರಿಸುವವರೆಗೂ ಕಾರ್ಯಾಚರಣೆಗಳನ್ನು ಮುಂದುವರೆಸುವುದಾಗಿ ಭೂಸೇನೆಯ ಅಧಿಕಾರಿಗಳು ತಿಳಿಸಿದ್ದಾರೆ ರಾಜ್ಯ ಸರ್ಕಾರದ ವೈದ್ಯಕೀಯ ತಂಡಗಳಿಗೆ ಸೇನಾಪಡೆಯ ವೈದ್ಯಕೀಯ ತಂಡಗಳು ನೆರವಾಗುತ್ತಿರುವುದಾಗಿ ಭಾರತೀಯ ಭೂಸೇನೆಯ ದಕ್ಷಿಣ ಕಮಾಂಡ್ನ ವರಿಷ್ಠರಾದ ಲೆಫ್ಟಿನೆಂಟ್ ಜನರಲ್ ಡಾ ಸೋನಿ ಅವರು ತಿರುವನಂತಮರಂನಲ್ಲಿ ಸುದ್ದಿಗಾರರಿಗೆ ತಿಳಿಸಿದ್ದಾರೆ ಈ ನಡುವೆ ಕೇರಳ ರಾಜ್ಯದಲ್ಲಿ ಮಳೆ ಕಡಿಮೆಯಾಗುತ್ತಿರುವ ಒನ್ನೆಲೆಯಲ್ಲಿ ಈ ಮೊದಲು ನೀಡಿದ್ದ ಕಟ್ಟೆಚ್ಚರವನ್ನು ಒಂಪಡೆದಿರುವುದಾಗಿ ತಿರುವನಂತಮರಂನ ಪವಾಮಾನ ಇಲಾಖೆಯ ನಿರ್ದೇಶಕ ಕೆ ಸಂತೋಷ್ ತಿಳಿಸಿದ್ದಾರೆ ನಿನ್ನೆ ಕೇರಳದಲ್ಲಿ ಸಾಧಾರಣ ಮಳೆಯಾಗಿದೆ

ಮಹಾರಾಷ್ಟದ ವೈದ್ಯಕೀಯ ಶಿಕ್ಷಣ ಸಚಿವ ಗಿರೀಶ್ ಮಹಾಜನ್ ನೇತೃತ್ವದಲ್ಲಿ ಈ ತಂಡ ಭಾರತೀಯ ವಾಯುಪಡೆಯ ಎರಡು ವಿಶೇಷ ವಿಮಾನಗಳಲ್ಲಿ ನಿನ್ನೆ ತಿರುವನಂತರಮರಂಗೆ ತೆರಳಿತು ಈ ತಂಡ ಅಗತ್ಯ ಜಿಷಧಿ ಮತ್ತು ವೈದ್ಯಕೀಯ ವಸ್ತುಗಳಲ್ಲದೇ ಸಿದ್ಧ ಆಹಾರ ಪದಾರ್ಥಗಳು ಹಾಲಿನ ಮಡಿ ಕಂಬಳಿಗಳು ಬೆಡ್ಶೀಟ್ಗಳು ಬಟ್ಟೆ ಸಾಬೂನು ಮತ್ತು ಸ್ಥಾನಿಟರಿ ನ್ಯಾಪ್ಕಿನ್ಗಳನ್ನೂ ಕೊಂಡೊಯ್ದಿದೆ

ಕರ್ನಾಟಕದ ಕೊಡಗು ಜಿಲ್ಲೆಯ ಗುಡ್ಡಗಾಡು ಪ್ರದೇಶಗಳಲ್ಲಿ ಸಿಲುಕಿರುವ ಪ್ರವಾಪ ಸಂತ್ರಸ್ತರನ್ನು ರಕ್ಷಿಸುವ ಕಾರ್ಯ ಮುಂದುವರೆದಿದೆ ಸೇನೆ ಮತ್ತು ರಾಷ್ಟೀಯ ವಿಕೋಪ ಪ್ರತಿಕ್ರಿಯಾ ಪಡೆಗಳು ಈ ಕಾರ್ಯಾಚರಣೆಯಲ್ಲಿ ನಿರತವಾಗಿವೆ

ಇನ್ನೂ ಪಲವಾರು ಮಂದಿ ಜಲಾವ್ಯತ ಪ್ರದೇಶಗಳಲ್ಲಿ ಸಿಲುಕಿರುವ ಸಾಧ್ಯತೆ ಇದ್ದು ಅಂತಹವರ ಪತ್ತೆಗಾಗಿ ಡ್ರೋನ್ ಕ್ಯಾಮರಾಗಳನ್ನು ಬಳಸಲಾಗುತ್ತಿದೆ ನಂತರ ಅವರನ್ನು ಪರಿಹಾರ ಶಿಬಿರಗಳಿಗೆ ಸ್ಥಳಾಂತರಿಸಲಾಗುತ್ತಿದೆ ಪ್ರವಾಪ ಬಾಧಿತ ಪ್ರಾಂತ್ಯಗಳಲ್ಲಿ ಸಾಂಕಾಮಿಕ ರೋಗಗಳು ಪರಡದಂತೆ ವ್ಯಾಪಕ ಮುನ್ನೆಚ್ಚರಿಕಾ ತ್ರಮಗಳನ್ನು ಕೈಗೊಳ್ಳಾಗುತ್ತಿದೆ ಸ್ವಚ್ಛತೆಯನ್ನು ಕಾಪಾಡುವ ಸಲುವಾಗಿ ಬೆಂಗಳೂರಿನಿಂದ ಆರೋಗ್ಯ ಪರೀಕ್ಷಕರು ಇಂಜಿನಿಯರ್ಗಳು ಪೌರ ಕಾರ್ಮಿಕರು ಸಮರೋಪಾದಿಯಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದಾರೆ ಕೊಡಗು ಜಿಲ್ಲೆಯಲ್ಲಿ ಸಂಕಷ್ವದ ಪರಿಶ್ಠಿತಿ ನಿರ್ವಹಣೆಗೆ ಜಿಲ್ಲಾಡಳಿತ ವ್ಯಾಪಕ ವ್ಯವಸ್ಥೆಗಳನ್ನು ಕೈಗೊಂಡಿದೆ ತೆಲಂಗಾಣದ ಪಲವು ಪ್ರದೇಶಗಳಲ್ಲಿ ಭಾರೀ ಮಳೆ ಮುಂದುವರೆದಿದ್ದು ಅನೇಕ ನದಿ ತೊರೆಗಳು ಉಕ್ಕೆ ಪರಿಯುತ್ತಿವೆ

ಪಶ್ಚಿಮ ಬಂಗಾಳದಲ್ಲಿ ಇ ನಾಮಪತ್ರ ಸಲ್ಲಿಸುವ ವಿಷಯಕ್ಷೆ ಸಂಬಂಧಿಸಿದಂತೆ ಸಲ್ಲಿಸಲಾಗಿದ್ದ ಅರ್ಜಿ ವಿಚಾರಣೆ ಪೂರ್ಣಗೊಳಿಸಿರುವ ಸುಪ್ರೀಂ ಕೋರ್ಟ್ ತೀರ್ಮ ಕಾಯ್ದಿರಿಸಿದೆ ಇ ನಾಮಪತ್ರ ಸಲ್ಲಿಸಲು ಕೋಲ್ಕತಾ ಕೈ ಕೋರ್ಟ್ ನೀಡಿರುವ ಆದೇಶವನ್ನು ಪ್ರಶ್ನಿಸಿ ಪಶ್ವಿಮ ಬಂಗಾಳ ರಾಜ್ಯ ಚುನಾವಣೆ ಆಯೋಗ ಮೇಲ್ಮನವಿ ಸಲ್ಲಿಸಿತ್ತು ಈ ಅರ್ಜಿ ವಿಚಾರಣೆ ನಡೆಸಿದ ಮುಖ್ಯ ನ್ವಾಯಮೂರ್ತಿ ದೀಪಕ್ ಮಿಶ್ರಾ ನ್ವಾಯಮೂರ್ತಿಗಳಾದ ಎ

ಬಾನ್ವಿಲ್ಲರ್ ಡಿ ವೈ ಚಂದ್ರಚೂಡ್ ನೇತೃತ್ವದ ನ್ವಾಯಪೀಠ ಒಂದು ವಾರದೊಳಗೆ ತೀರ್ಮ ಪ್ರಕಟಿಸಲಾಗುವುದು ಎಂದು ತಿಳಿಸಿದೆ

ಚಂಡೀಗಢದಲ್ಲಿ ನಡೆದ ಉತ್ತರ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಈ ಕುರಿತು ನಿರ್ಧಾರ ಕೈಗೊಳ್ಳಲಾಯಿತು ಈ ಕಜೇರಿಯಲ್ಲಿ ಎಲ್ಲ ಮಾಹಿತಿ ದಾಖಲೆ ಸಂಗ್ರಹಿಸಲು ಅಗತ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಭೆಯಲ್ಲಿ ತೀರ್ಮಾನ ಕೈಗೊಳ್ಟಲಾಯಿತು ಸಭೆಯಲ್ಲಿ ಪಂಜಾಬ್ ಮುಖ್ಚಮಂತ್ರಿ ಅಮರೀಂದರ್ ಸಿಂಗ್ ಪರಿಯಾಣ ಮುಖ್ಚಮಂತ್ರಿ ಮನೋಪರ್ ಲಾಲ್ ಕಟ್ಟರ್ ಉತ್ತರಾಖಂಡ ಮುಖ್ಯಮಂತ್ರಿ ತ್ರಿವೇಂದ್ರ ಸಿಂಗ್ ರಾವತ್ ಹಾಗೂ ವೀಡಿಯೋ ಕಾನ್ವರನ್ಸ್ ಮೂಲಕ ಹಿಮಾಚಲ ಪ್ರದೇಶ ಮುಖ್ಯಮಂತ್ರಿ ಜೈರಾಮ್ ಠಾಕೂರ್ ಭಾಗವಹಿಸಿದ್ದರು ರಾಜ್ದಾನ ದೆಹಲಿ ಮತ್ತು ಚಂಢೀಗಡ ಕೇಂದ್ರಾಡಳಿತ ಪ್ರದೇಶ ಸರ್ಕಾರಗಳ ಹಿರಿಯ ನಾಗರಿಕ ಸೇವೆಗಳು ಮತ್ತು ಮೋಲೀಸ್ ಇಲಾಖೆಯ ಅಧಿಕಾರಿಗಳು ಕೂಡ ಈ ಸಭೆಯಲ್ಲಿ ಭಾಗವಹಿಸಿದ್ದರು

ಬರುವ ತಿಂಗಳ ಳರಂದು ಅಮೆರಿಕಾದ ವಿದೇಶಾಂಗ ಕಾರ್ಯದರ್ತಿ ಮ್ಟೆಕೆಲ್ ಪೊಂಪಿಯೋ ಮತ್ತು ರಕ್ಷಣಾ ಕಾರ್ಯದರ್ಶಿ ಜೇಮ್ಸ್ ಮ್ಲಾಟಿಸ್ ಈ ಮಾತುಕತೆಗಳಿಗಾಗಿ ದೆಹಲಿಗೆ ತೆರಳಲಿರುವುದಾಗಿ ಅಲ್ಲಿಯ ಉಪಕಾರ್ಯದರ್ಶಿ ಅಲಿಸ್ ವೆಲ್ಸ್ ತಿಳಿಸಿದ್ದಾರೆ

ಭಾರತ ಅಮೆರಿಕಾಕ್ಷೆ ಒಂದು ವಿಶ್ವಸನೀಯ ಪಾಲುದಾರ ದೇಶವೆಂದು ಬಣ್ಣಿಸಿದ ಅವರು ಅಮೆರಿಕಾ ರಾಷ್ಟೀಯ ಭದ್ರತೆಯಲ್ಲಿ ಭಾರತ ಮಹತ್ವದ ಪಾತ್ರ ವಹಿಸುವುದೆಂದು ಹೇಳಿದರು

ಒಬ್ಲರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಯಾತಾರ್ಥಿಗಳನ್ನು ಹೊತ್ತೊಯ್ಯುತ್ತಿದ್ದ ಈ ವಾಹನ ಪಡ್ಡಾರ್ನಿಂದ ಕಿಶ್ಲ್ತಾರಾಗೆ ಪ್ರಯಾಣ ಬೆಳೆಸುತ್ತಿತ್ತು ಪರಿಪಾರ ಕಾರ್ಯಾಚರಣೆ ಕೈಗೊಳ್ಳಲಾಗಿದ್ದು ಈವರೆಗೆ ಮೂರು ದೇಪಗಳನ್ನು ಹೊರತೆಗೆಯಲಾಗಿದೆ

ಫೋಗಟ್ ಅವರ ಈ ಸಾಧನೆಯಿಂದಾಗಿ ಭಾರತ ಹೆಮ್ಮೆ ಪಡುತ್ತದೆ ಎಂದು ಪ್ರಧಾನಿ ನಿನ್ನೆ ರಾತ್ರಿ ಟ್ವೀಟ್ ಮಾಡಿದ್ದಾರೆ